ಮಾರ್ಗಸೂಚಿ ಕುರಿತು ಚರ್ಚೆ

ಎಸ್ ಎಲ್

ಪಾಟೀಲ್

ಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸಭೆ ನಡೆಸಿದರು ಸಭೆ ಬಳಿಕ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೋವಿಡ್ ಚಿಕಿತ್ಸೆ ಹಾಗೂ ನಿರ್ವಹಣೆಗೆ ಅಳವಡಿಸಬೇಕಾದ ಮಾರ್ಗಸೂಚಿ ಕರಿತು ಚರ್ಚಿಸಲಾಯಿತು ಎಂದರು

ಟೆಲಿ ಮೆಡಿಟನ್ ವ್ಯವಸ್ಥೆಯ ಮೂಲಕ ಹೆಚ್ಚನ ರೋಗಿಗಳಿಗೆ ಚಿಕಿತ್ಸೆ ನೀಡಬಹುದು ಎಂದು ಸಲಹೆ ನೀಡಿದ್ದಾರೆ ತಜ್ಞರ ಅಭಿಪ್ರಾಯಗಳನ್ನು ಕುರಿತು ಸರ್ಕಾರದ ಹಂತದಲ್ಲಿ ವಿವರವಾಗಿ ಚರ್ಚಿಸಿ ಕ್ರಮ ಕ್ನೆಗೊಳ್ಲಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು

ಸೀಲ್ಡೌನ್ ಪ್ರದೇಶಗಳಲ್ಲಿ ಗ್ರಹ ರಕ್ಷಕ ಸಿಬ್ಲಂದಿ ಒದಗಿಸಲು ನಿರ್ಣಯಸಲಾಗಿದೆ ಪ್ರತಿಯೊಂದು ವಾರ್ಡ್ನಲ್ಲಿ ಬಿಬಿಎಂಪಿ ಪ್ರತಿನಿಧಿ ಮೊಲೀಸ್ ಗೃಹ ರಕ್ಷಕ ಸಿಬ್ಬಂದಿ ಹಾಗೂ ಸ್ವಯಂ ಸೇವಕರ ನಡುವೆ ಸಮಸ್ವಯ ಇರುವಂತೆ ವ್ಯವಸ್ಥೆ ಮಾಡಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಬಸವರಾಜ ಬೊಮ್ಬಾಯಿ ಹೇಳಿದರು

ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯ ಸಿಬ್ಲಂದಿಯ ಸೇವೆಯನ್ನು ಆರು ತಿಂಗಳ ಕಾಲ ತೆಗೆದುಕೊಳ್ಳಲು ಸರ್ಕಾರ ನಿರ್ಧರಿಸಿದೆ ಎಂದು ಆರೋಗ್ಯ ಸಚವ ಬಿತ್ರೀರಾಮುಲು ತಿಳಿಸಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕೋವಿಡ್ ನಿಯಂತಣ ಸಭೆಯ ನಂತರ ಮಾತನಾಡಿದ ಅವರು ಸರ್ಕಾರದ ತೀರ್ಮಾನಕ್ಕೆ ಬದ್ಧರಿರುವುದಾಗಿ ಆರೋಗ್ಯ ಸಿಬ್ಬಂದಿ ತಿಳಿಸಿದ್ದಾರೆ

ಈ ಆಸ್ಪತ್ರೆಗಳಲ್ಲಿ ಪತ್ತು ಸಾವಿರ ಹಾಸಿಗೆಗಳನ್ನು ಕೋವಿಡ್ಗೆಂದೇ ಮೀಸಲಿಡಲಾಗಿದೆ

ಕೋವಿಡ್ ನಿಯಂತ್ರಣಕ್ಕೆ ಇದು ಸಹಕಾರಿಯಾಗಿದೆ ಎಂದು ಸಚಿವರು ತಿಳಿಸಿದರು ಕೊರೋನಾ ನಿಯಂತ್ರಣಕ್ಕೆ ಲಾಕ್ ಡೌನ್ ಒಂದೇ ಪರಿಹಾರವಲ್ಲ

ಚಿಕ್ಕಮಗಳೂರಿನಲ್ಲಿ ನೂತನವಾಗಿ ನಿರ್ಮಾಣವಾಗುತ್ತಿರುವ ಜಿಲ್ಲಾಧಿಕಾರಿಗಳ ಕಛೇರಿ ಸಂಕೀರ್ಣ ಕಾಮಗಾರಿ ಪರಿತೀಲಿಸಿ ಅವರು ಮಾತನಾಡುತ್ತಿದ್ದರು

ಎಸ್ ಎಲ್ ಸಿ ಪರೀಕ್ಷೆ ನಂತರ ಪ್ರತಿ ಭಾನುವಾರ ಮತ್ತು ಶನಿವಾರ ಕಟ್ನುನಿಟ್ಟಿನ ಲಾಕ್ಡೌನ್ ಮಾಡುವ ಕುರಿತು ಯೋಚಿಸಲಾಗುತ್ತಿದೆ

ಪಾಟೀಲ್ ಹೇಳಿದ್ದಾರೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಸಮೀಪದ ಅಕ್ಷಯ ಪುಡ್ಪಾರ್ಕ್ಗೆ ಭೇಟಿ ನೀಡಿ ಸುದ್ದಿಗಾರದೊಂದಿಗೆ ಮಾತನಾಡಿದ ಅವರು ಪುಡ್ ಪಾರ್ಕ್ಗಳ ಮೂಲಸೌಕರ್ಯಕ್ಕೆ ಒತ್ತು ನೀಡಲಾಗುತ್ತಿದೆ ಜೊತೆಗೆ ಆಹಾರ ಸಂಸ್ಕರಣಾ ಫಟಕಗಳು ಹಾಗೂ ಕೋಲ್ಡ್ ಸ್ಟೋರೇಜ್ಗಳಿಗೆ ಹೆಚ್ಚಿನ ಆದ್ಲತೆ ನೀಡಲಾಗುವುದು ಎಂದು ತಿಳಿಸಿದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಆರೋಗ್ಯ ಸಚಿವ ಶ್ರೀರಾಮುಲು ವೈದ್ಯಕೀಯ ಸಚಿವ ಡಾ

ಸುಧಾಕರ್ ವೈದ್ಯ ಸಮುದಾಯಕ್ಕೆ ಶುಭಾಶಯ ಕೋರಿದ್ದಾರೆ ಈ ಬಗ್ಗೆ ಟ್ವೀಟ್ ಮಾಡಿರುವ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾರ್ವಜನಿಕರ ಅರೋಗ್ಗದ ಕಾವಲುಗಾರರಂತೆ ದಿನವಿಡೀ ಕೆಲಸ ಮಾಡುವ ನಿಸ್ವಹ ವೈದ್ಯ ಸಮೂಹಕ್ಕೆ ರಾಷ್ಟೀಯ ವೈದ್ಯರ ದಿನದ ಶುಭಾಶಯಗಳು ತಿಳಿಸಿದ್ದಾರೆ ವೈದ್ಯರ ದಿನಾಚರಣೆ ಆಂಗವಾಗಿ ದಾವಣಗೆರೆಯಲ್ಲಿಂದು ವೈದ್ಯಕೀಯ ವಿದ್ಯಾರ್ಥಿಗಳು ರಕ್ತದಾನ ಮಾಡಿದರು ನಗರದ ಜಯದೇವ ವೃತ್ತದಲ್ಲಿರುವ ಶಿವಯೋಗ ಮಂದಿರದ ಆವರಣದಲ್ಲಿ ಜೆಜೆಎಂ ಮೆಡಿಕಲ್ ಕಾಲೇಜನ ನೂರಕ್ಕೂ ಅಧಿಕ ವೈದ್ಯ ವಿದ್ಯಾರ್ಥಿಗಳು ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡಿ ಗಮನ ಸೆಳೆದರು ಇಂದು ಎಸ್ ಎಸ್ ಎಲ್ ಸಿ ಸಮಾಜ ವಿಜ್ಞಾನ ವಿಷಯದ ಪರೀಕ್ಷೆ ನಡೆದಿದ್ದು ಪಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವ ಎಸ್ ಸುರೇತ್ ಕುಮಾರ್ ರಾಮನಗರ ಜಿಲ್ಲೆಯ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿತೀಲಿಸಿದರು ಮೊದಲಿಗೆ ಕನಕಪುರ ತಾಲೂಕಿನ ಪಾರೋಪಳ್ಳಿಯ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಭೇಟಿ ನೀಡಿದ ಸಚಿವರು ಪರೀಕ್ಷಾ ವ್ಯವಸ್ಥೆ ಪರಿತೀಲಿಸಿ ವಿದ್ಲಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ನಂತರ ಮರಳವಾಡಿಯ ಪರೀಕ್ಷಾ ಕೇಂದ್ರವೊಂದಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಸುರೇಶ್ ಕುಮಾರ್ ಸಕಾಲಕ್ಕೆ ಪತ್ತನೆ ತರಗತಿಯ ಪರೀಕ್ಷಾ ಮೌಲ್ಯಮಾಪನ ಕಾರ್ಯ ನಡೆಯಲಿದೆ ಯಾವುದೇ ಊಹಾಪೋಹಗಳಿಗೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಕಿವಿಗೊಡಬೇಕಿಲ್ಲ ಎಂದರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಅಧ್ಯಯನದಲ್ಲಿ ತೊಡಗಿದ್ದ ವಿದ್ವಾರ್ಥಿಗಳ ಫೋಟೋವೊಂದನ್ನು ಟ್ವಿಟರ್ ನಲ್ಲಿ ಹಂಚಿಕೊಂಡಿರುವ ಸಚಿವರು ಈ ವಿದ್ವಾರ್ಥಿಗಳು ರಾಜ್ಯದ ಹಿರಿಯರಿಗೂ ಮಾದರಿ ಎಂದಿದ್ದಾರೆ

ಟಿ

ಈಗ ಇರುವ ಕಟ್ಟಡದ ತಾಂತ್ರಿಕತೆ ಒಪ್ಪಿಗೆಯಾದಲ್ಲಿ ಈ ಜಾಗವನ್ನು ಕಾಲೇಜನ್ನಾಗಿ ಮಾರ್ಪಡಿಸಿ ಕಛೇರಿ ಸ್ಥಳಾಂತರಕ್ಕೆ ಚಂತನೆ ನಡೆಸಲಾಗುವುದು ಎಂದು ಅವರು ಹೇಳಿದರು ಇದೇ ವೇಳೆ ವಿಶ್ವ ವೈದ್ಧರ ದಿನದ ವಿಶೇಷವಾಗಿ ಕೊರೋನಾ ಸೋಂಕು ನಿಯಂತ್ರಣಕ್ಕಾಗಿ ಹಗಲಿರುಳು ಶ್ರಮಿಸುತ್ತಿರುವ ವೈದ್ಧರು ಆರೋಗ್ಯ ಕಾರ್ಯಕರ್ತೆಯರು ಸಿಬ್ಬಂದಿಯ ಸೇವೆಯನ್ನು ಇಬ್ಬರು ಸಚಿವರು ಸ್ಪರಿಸಿದರು ಈ ಸಂದರ್ಭದಲ್ಲಿ ವಿಧಾನಪರಿಷತ್ ಸದಸ್ಯ ಎಂ

ಪ್ರಾಣೇಶ್ ಮಾಜಿ ಸಚಿವ ಡಿ ಎನ್ ಜೀವರಾಜ್ ಜಿಲ್ಲಾಧಿಕಾರಿ ಡಾ ಬಗಾದಿ ಗೌತಮ್ ಅಪರ ಜೆಲ್ಲಾಧಿಕಾರಿ ಡಾ ಕುಮಾರ್ ಮಾಜಿ ನಗರಸಭಾ ಅಧ್ಯಕ್ಷ ಹೆಚ್

ತಮ್ನಯ್ಯ ಸೇರಿದಂತೆ ಮತ್ತಿತರರು ಉಪಸ್ಟಿತರಿದ್ದರು ಉತರ ಕನ್ನಡ ಜಿಲ್ಲೆಯ ಯಲ್ನಾಪುರ ತಾಲೂಕಿನ ಸರ್ಕಾರಿ ಆಸ್ತ್ರೆಯಲ್ಲಿ ಕ್ನಾರಂಟ್ಲೆನ್ ಆಗಿದ್ದ ವ್ಯದ್ಲೆಯೊಬ್ಲರು ಮೃತಪಟ್ಟಿದ್ದಾರೆ ಸಾವಿನ ಬಳಿಕ ವ್ಯಥ್ಲೆಗೆ ಕೊರೋನಾ ಸೋಂಕು ದ್ವಢಪಟ್ಟರುವುದಾಗಿ ಜೆಲ್ಲಾಧಿಕಾರಿ ಡಾ

ಲೀಲಾ ಪ್ರಕಾಶ ಆಸ್ಪತ್ರೆಗೆ ದಾಖಲಾಗುವ ಸೋಂಕಿತರಿಗೆ ಚಿಕಿತ್ವೆ ನೀಡಿ ಆತಸ್ಸೈರ್ಯ ಮೂಡಿಸುತ್ತಿದ್ದಾರೆ

ಕೊಪ್ಪಳ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಸುರಳ್ಳರ್ ವಿಕಾಸ್ ಕಿಶೋರ್ ಇಂದು ಅಧಿಕಾರ ಸ್ವೀಕರಿಸಿದರು

ಈ ಹಿಂದೆ ಬೆಂಗಳೂರಿನ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು

ಯಶಸ್ವಿ ವಿಜ್ಞಾನಿಗಳು ವೈದ್ಯರು ಆದರ್ಶ ಪುರುಷರು ಮೊದಲಾದವರನ್ನು ಭಾರತೀಯ ಸಮಾಜ ನಿರೀಕ್ಷಿಸುತ್ತದೆ

ಸ್ಕೂರ್ತಿ ಬೇಕು ಸ್ಕೂರ್ತಿ ಬದುಕನ್ನು ಅರಳಿಸುತ್ತದೆ ಎಂದು ಡಾ ಶಿವಮೂರ್ತಿ ಮುರುಘಾ ಶರಣರು ಚಿತ್ರದುರ್ಗದಲ್ಲಿಂದು ಹೇಳಿದರು

ಕರಾವಳಿಯ ಬಹುತೇಕ ಕಡೆ ಉತ್ತರ ಒಳನಾಡು ಪಾಗೂ ದಕ್ಷಿಣ ಒಳನಾಡಿನ ಕೆಲವು ಪ್ರದೇಶಗಳಲ್ಲಿ ಮಳೆಯಾಗಿದೆ

ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡಕವಿದ ವಾತಾವರಣ